ಅಸ್ನಾಮಿ ಜನರ ಎಲ್ಲಾ ಹಕ್ಕುಗಳ ಸಾಂವಿಧಾನಿಕ ರಕ್ಷಣೆಗೆ ಸರ್ಕಾರ ಸಂಪೂರ್ಣ ಬದ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭರವಸೆ

ಅವಧಿಗೆ ಮೊದಲೇ ಲೋಕಸಭೆಯ ಕಲಾಪ ಅನಿರ್ದಿಷ್ಲ ಅವಧಿಗೆ ಮುಂದೂಡಿಕೆ

ಢಾಕಾದಿಂದ ಗ್ಲಾಂಗ್ಟಾಕ್ ಮತ್ತು ಡಾರ್ಜಿಲಿಂಗ್ಗೆ ಪ್ರಾಯೋಗಿಕ ಬಸ್ ಸೇವೆ ಆರಂಭ

ಎಲ್ಲಾ ಸ್ವರೂಪದ ಭಯೋತ್ವಾದನೆ ನಿರ್ಮೂಲನೆಗೆ ಭಾರತದ ಬದ್ದತೆ ಹೆಚ್ಚು ಗಟ್ಟಿಯಾಗಿದೆ ಎಂದು ರಾಷ್ಷಪತಿ ಕೋವಿಂದ್ ತಮ್ನ ಸಂದೇತದಲ್ಲಿ ತಿಳಿಸಿದ್ದಾರೆ

ಸಂಸತ್ ಭವನ ಸಂಕೀರ್ಣದಲ್ಲಿ ಇಡಲಾಗಿರುವ ಹುತಾತ್ಸರ ಭಾವಚಿತ್ರಗಳಿಗೆ ಉಪರಾಷ್ವಪತಿ ಎಂ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಮಾಜಿ ಪ್ರಧಾನಿ ಮನ ಮೋಹನ್ ಒಂಗ್ ರಾಜ್ಯ ಸಭೆಯಲ್ಲಿನ ವಿರೋಧಿ ನಾಯಕ ಗುಲಾಂ ನಬಿ ಆಜಾ ದ್ ಹಲವಾರು ಸಚಿವರು ಸಂಸದರು ಮಪ್ಷನಮನ ಸಲ್ಲಿಬಿದರು ಹುತಾತ್ಸರ ದಿವ್ಯ ಬಲಿದಾನದ ಸ್ಪರಣಾರ್ಥ ಸಂಸತ್ ಭವನದ ಆವರಣದಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು

ತೀಕ್ಷ್ಣ ಹೋರಾಟದ ಬಳಿಕ ಈ ಭಯೋತ್ಪಾದಕರನ್ನು ಕೊಂದು ಹಾಕಲಾಯಿತು ಈ ಹೋರಾಟದ ವೇಳೆ ದೆಹಲಿ ಹೊಲೀಸ್ ಸಿಬ್ಬಂದಿಯ ಐದು ಮಂದಿ ಸಿಆರ್ಪಿಎಫ್ನ ಒಬ್ಬ ಮಹಿಳಾ ಸಿಬ್ಬಂದಿ ಸಂಸತ್ ಭವನದ ಇಬ್ಬರು ಕಾವಲು ಸಿಬ್ಬಂದಿ ಹಾಗೂ ಒಬ್ಬ ತೋಟದ ಕೆಲಸಗಾರ ಅಸುನೀಗಿದರು ಈ ಸಂದರ್ಭದಲ್ಲಿ ಗಾಯಗೊಂಡಿದ್ದ ಪತ್ರಕರ್ತರೊಬ್ಬರು ಆನಂತರ ಮೃತಪಟ್ಟರು ರಾಷ್ಟಪತಿ ರಾಮನಾಥ್ ಕೋವಿಂದ್ ಪೌರತ್ವ ತಿದ್ದುಪಡಿ ಮಸೂದೆಗೆ ಅಂಕಿತ ಹಾಕಿದ್ದಾರೆ ಇದರೊಂದಿಗೆ ಮಸೂದೆಯೂ ಕಾಯಿದೆಯಾಗಿ ರೂಪುಗೊಂಡಿದೆ ಅಧಿಕೃತ ಅಧಿಸೂಚನೆ ಪ್ರಕಾರ ಈ ನೂತನ ಕಾಯಿದೆ ನಿನ್ನೆ ಅಧಿಕೃತ ಗೆಜೆಟ್ ನಲ್ಲಿ ಪ್ರಕಟಣೆಯೊಂದಿಗೆ ಜಾರಿಗೆ ಬಂದಿದೆ

ಸಂವಿಧಾನದ ಆರನೇ ಪರಿಚ್ಲೇದದಲ್ಲಿ ಇರುವಂತೆ ಅಸ್ತಾಂ ಮೇಘಾಲಯ ಮಿಜೋರಾಂ ಅಥವಾ ತ್ರಿಪುರ ಬುಡಕಟ್ಲು ಪ್ರದೇಶಗಳಿಗೆ ಈ ತಿದ್ದುಪಡಿ ಅನ್ವಿಯಿಸುವುದಿಲ್ಲ ಆದರೆ ಇನ್ನರ್ ಲ್ಲೆನ್ ಪರ್ಮಿಟ್ ವ್ಲಾಪ್ತಿಗೆ ಒಳಪಡಲಿರುವ ಅರುಣಾಚಲ ಪ್ರದೇಶ ನಾಗಲ್ಲಾಂಡ್ ಮತ್ತು ಮಿಜೋರಾಂಗೆ ಅನ್ವಯವಾಗಲಿದೆ ಒಳನುಸುಳುವವರು ನಿರಾತ್ರಿತರು ಮತ್ತು ಪೌರತ್ವ ತಿದ್ದುಪಡಿಗಳ ನಡುವೆ ವ್ಯತ್ಯಾಸವನ್ನು ಕಂಡುಹಿಡಿಯುವ ಅವಶ್ಯಕತೆ ಇದೆ ಎಂದು ಸರ್ಕಾರ ಹೇಳಿದೆ ಪೌರತ್ವ ತಿದ್ದುಪಡಿ ಮಸೂದೆಯನ್ನು ಬುಧವಾರ ರಾಜ್ಲಸಭೆ ಹಾಗೂ ಸೋಮವಾರ ಲೋಕಸಭೆ ಅಂಗೀಕರಿಸಿವೆ

ಜಾರ್ಖಂಡ್ನ ಧನ್ಬಾದ್ನಲ್ಲಿ ಚುನಾವಣಾ ರ್ತಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅಸ್ತಾಮಿ ಜನರ ಹಕ್ಕುಗಳು ವಿಶಿಷ್ಟ ಗುರುತು ಮತ್ತು ಸುಂದರ ಸಂಸ್ತತಿಯನ್ನು ಯಾರು ಕಸಿಯಲು ಸಾಧ್ಯವಿಲ್ಲ ಅಸ್ತಾಂ ಈ ಮೊದಲಿನಂತೆ ಅಭಿವೃದ್ದಿಯ ಮಾರ್ಗದಲ್ಲಿ ಮುಂದುವರೆಯಲಿದೆ ಎಂದು ಹೇಳಿದರು

ಆಕಾಶವಾಣಿಯೊಂದಿಗೆ ಮಾತನಾಡಿರುವ ಅವರು ಅಸ್ಲಾಂ ಭಾಷೆ ರಾಜಕೀಯ ಸಾಂಸ್ವೃತಿಕ ಹಾಗೂ ಜಮೀನು ಹಕ್ಕುಗಳನ್ನು ಸಂವಿಧಾನಾತ್ಮಕವಾಗಿ ರಕ್ಷಿಸಲು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಕಟಬದ್ದವಾಗಿವೆ ಎಂದು ಸ್ಪಪ್ಪಡಿಸಿದ್ದಾರೆ ರಾಜ್ಯದಲ್ಲಿ ಕೆಲವು ವ್ಯಕ್ತಿಗಳು ಪರಿಸ್ವಿತಿಯ ಲಾಭ ಪಡೆಯುವ ದುರುದ್ದೇಶದಿಂದ ಜನತೆಗೆ ತಪ್ಪು ಮಾಹಿತಿ ನೀಡಿ ತಪ್ಪುದಾರಿಗೆ ಎಳೆಯುವ ಕೆಲಸ ಮಾಡುತ್ತಿದ್ದಾರೆ ಇದಕ್ಕೆ ಅಸ್ಸಾಂ ಜನತೆ ಕಿವಿಗೊಡಬಾರದು ಎಂದು ಸರ್ಬಾನಂದ ಸೋನೋವಾಲ್ ಮನವಿ ಮಾಡಿದ್ದಾರೆ ನ್ನಾಯಮೂರ್ತಿ ಬಿಫ್ಲಬ್ ಶರ್ಮಾ ನೇತೃತ್ತದ ಸಮಿತಿಯು ಅಸ್ತಾಂ ಭಾಷೆ ರಾಜಕೀಯ ಸಾಂಸ್ಟೃತಿಕ ಹಾಗೂ ಜಮೀನು ಹಕ್ಕುಗಳನ್ನು ಸಂವಿಧಾನತ್ತಕವಾಗಿ ರಕ್ಷಿಸುವ ನಿಟ್ಟನಲ್ಲಿ ಕಾರ್ಯೋನ್ನುಖವಾಗಿದ್ದು ಇದನ್ನು ಸಂಪೂರ್ಣ ಅನುಷ್ಠಾನಕ್ಕೆ ತರುವ ಸಂಬಂಧ ಕೇಂದ್ರ ಸರ್ಕಾರಕ್ಕೆ ತನ್ನ ಕಾಲಮಿತಿಯೊಳಗೆ ಶಿಫಾರಸ್ಲು ಮಾಡಲಿದೆ ಈ ನಿಟ್ಟನಲ್ಲಿ ಅಸ್ಲಾಂ ಜನತೆ ಯಾವುದೇ ಉದ್ವೇಗಕ್ಕೆ ಒಳಗಾಗಬಾರದು ಎಂದು ಮುಖ್ಚಮಂತ್ರಿ ಸೋನೋವಾಲ್ ಕೋರಿದ್ದಾರೆ

ರಾಷ್ಟಸತಿ ರಾಮನಾಥ್ ಕೋವಿಂದ್ ಈ ಕುರಿತು ಆದೇಶಕ್ಷೆ ಸಹಿ ಹಾಕಿದ್ದಾರೆ

ಅರುಣಾಚಲಪ್ರದೇಶ್ ನಾಗಾಲ್ಡಾಂಡ್ ಮತ್ತು ಮಿಜೋರಾಂ ರಾಜ್ವಗಳಿಗೆ ಈ ವ್ವವಸ್ಥೆಯನ್ನು ಈಗಾಗಲೇ ಕಲ್ಪಿಸಲಾಗಿದೆ ಐಎಲ್ಪಿ ವ್ವವಸ್ಥೆ ಜಾರಿಯಲ್ಲಿರುವ ರಾಜ್ವಗಳಿಗೆ ಪ್ರವೇಶಿಸುವ ಮೊದಲು ನಿಯಮದ ಶ್ರಕಾರ ಇತರ ರಾಜ್ಯಗಳ ನಾಗರಿಕರೂ ಸೇರಿದಂತೆ ಹೊರಗಿನವರು ಕಡ್ಡಾಯವಾಗಿ ಪೂರ್ವಾನುಮತಿ ಪಡೆಯಬೇಕಾಗುತ್ತದೆ ಸಂಸತ್ತಿನ ಚಳಿಗಾಲದ ಅಧಿವೇಶನ ಇಂದು ಮುಕ್ತಾಯವಾಗಲಿದ್ದು ಲೋಕಸಭೆಯ ಕಲಾಪವನ್ನು ಅನಿರ್ದಿಷ್ಲ ಅವಧಿಗೆ ಮುಂದೂಡಲಾಗಿದೆ ಅತ್ಲಾಚಾರ ಪ್ರಕರಣಗಳ ಬಗ್ಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ನೀಡಿದ ಹೇಳಿಕೆ ಕುರಿತಂತೆ ಸದನದಲ್ಲಿ ತೀವ್ರ ವಿರೋಧ ವ್ಲಕ್ಷವಾಯಿತು ರಾಹುಲ್ ಗಾಂಧಿ ಅವರ ಹೇಳಕೆಯಿಂದ ಇಡೀ ದೇಶಕ್ಷೆ ಘಾಸಿಯಾಗಿದೆ ಅವರು ತಮ್ಮ ಹೇಳಿಕೆಗೆ ಕ್ಷಮೆ ಕೋರಬೇಕು ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಗ್ರಹ ಪಡಿಸಿದರು ಸದನದಲ್ಲಿ ಗದ್ದಲದಿಂದಾಗಿ ನಿಗದಿಯಂತೆ ಕಲಾಪ ನಡೆಸಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಲೋಕಸಭೆಯ ಕಲಾಪವನ್ನು ಅನಿರ್ದಿಷ್ಲ ಅವಧಿಗೆ ಮುಂದೂಡಿರುವುದಾಗಿ ಸಭಾಧ್ಯಕ್ಷ ಓಂ ಬಿರ್ಲಾ ಪ್ರಕಟಿಸಿದರು

ಸಂಸತ್ತಿನ ಪ್ರಸಕ್ತ ಅಧಿವೇಶನದಲ್ಲಿ ಸಂವಿಧಾನ ತಿದ್ದುಪಡಿ ಮಸೂದೆಗಳು ಮತ್ತು ಚಿಟ್ಫಂಡ್ಗಳ ತಿದ್ದುಪಡಿ ಮಸೂದೆ ಸೇರಿದಂತೆ ಹಲವು ಪ್ರಮುಖ ಮಸೂದೆಗಳಿಗೆ ಉಭಯ ಸದನಗಳ ಅಂಗೀಕಾರ ಪಡೆಯಲಾಗಿದೆ

ಭಾರತ ಬ್ರಿಟನ್ ಸಂಬಂಧಗಳನ್ನು ಬೋರಿಸ್ ಜಾನ್ಸನ್ ಅವರ ಅಧಿಕಾರ ಅವಧಿಯಲ್ಲಿ ಮತಷ್ಟು ಎತ್ತರಕ್ಕೆ ಕೊಂಡೊಯ್ಟಲು ತಾವು ಆಸಕ್ತರಾಗರುವುದಾಗಿ ನರೇಂದ್ರ ಮೋದಿ ತಮ್ನ ಟ್ವಿಟರ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಈಗಾಗಲೇ ವರದಿಯಾಗಿರುವಂತೆ ಜಾನ್ಸನ್ ಅವರ ಕನ್ಸರ್ವೇಟವ್ ಪಕ್ಷ ನಿನ್ನೆ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ನಿಶ್ಚಲ ಬಹುಮತ ಪಡೆದುಕೊಂಡಿದೆ

ಕಳೆದ ಆಗಸ್ಟ್ ನಿಂದ ಯಾವುದೇ ರಾಜ್ಲಕ್ಷೆ ಪರಿಹಾರ ಒದಗಿಸಿಲ್ಲ ಮತ್ತು ಜಿಎಸ್ ಟಿ ಪರಿಹಾರಕ್ಷೆ ಸಂಬಂಧಿಸಿದಂತೆ ರಾಜ್ಲಗಳಿಗೆ ತನ್ನ ಬದ್ಗತೆಯನ್ನು ಕೇಂದ್ರ ಹೊಂದಿದೆ ಎಂದು ಅವರು ಹೇಳಿದ್ದಾರೆ

ಹಲವು ರಾಜಕೀಯ ಪಕ್ಷಗಳ ಪ್ರಮುಖ ನಾಯಕರು ತಮ್ಮ ಅಭ್ಯರ್ಥಿಗಳ ಪರವಾಗಿ ಬಿಡುವಿಲ್ಲದ ಪ್ರಚಾರ ನಡೆಸುತ್ತಿದ್ದಾರೆ

ಕೇಂದ್ರ ಸಚಿವ ನಿತಿನ್ ಗಢರಿ ಪಥರ್ ಗಮಾ ಮತ್ತು ರಾಜ್ಮಹಲ್ನಲ್ಲಿ ಪ್ರಚಾರ ನಡೆಸುತ್ತಾರೆ

ಬಾಂಗ್ಲಾ ದೇಶದ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ಎಹಾಸಾನ್ ಇಲಾಹಿ ಈ ಬಸ್ಗಳ ಸಂಚಾರಕ್ಕೆ ಹಬರು ಬಾವುಟ ತೋರಿದರು